ಬಡ ಹಾಗೂ ಮಧ್ಯಮ ವರ್ಗದವರಿಗೆ ನೆರವಾಗುವ ಮುನ್ನಚ್ಚರಿಕಾ ಆರೋಗ್ಯ ಸೇವೆಗಳ ಬಗ್ಗೆ ಕೇಂದ್ರ ಸರ್ಕಾರ ಹೆಚ್ಚು ಗಮನ ನೀಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಬಿಮ್ಟೆಕ್ ವಲಯವನ್ನು ಸುರಕ್ಷಿತ ಸದ್ದಢ ಹಾಗೂ ಸೌಹಾರ್ದಯುತವನ್ನಾಗಿಸಲು ಬದ್ದವಾಗಿರುವುದಾಗಿ ಭಾರತದ ಹೇಳಿಕೆ

ಜಮ್ನು ಮತ್ತು ಕಾಶ್ಮಿರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಸೇನಾಪಡೆಗಳಿಂದ ಹಿಜ್ಬುಲ್ ಕಮಾಂಡರ್ ಸೇರಿದಂತೆ ಇಬ್ಲರು ಉಗ್ರರ ಹತ್ಲೆ

ಬಡ ಹಾಗು ಮಧ್ಯಮ ವರ್ಗದ ಜನರಿಗೆ ಹೆಚ್ಚು ನೆರವಾಗುವ ನಿಟ್ಟನಲ್ಲಿ ಮುನ್ನೆಚ್ಚರಿಕಾ ಆರೋಗ್ಭದ ಬಗ್ಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಗಮನ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಇಂದು ಬೆಳಗ್ಗೆ ವಾರಾಣಸಿಯಲ್ಲಿ ವಿಡೀಯೋ ಕಾನ್ವೆರೆನ್ಸ್ ಮೂಲಕ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸಿದ ಅವರು ವೈದ್ವಕೀಯ ಸೇವೆಗಳು ಕಡಿಮೆ ದೆಲೆಯಲ್ಲಿ ದೊರೆಯುವಂತೆ ಮಾಡುವುದು ಉದ್ದೇಶವಾಗಿದೆ ಎಂದು ಹೇಳಿದರು ದೇಶದ ನಾಗರಿಕರಾಗಿ ಪ್ರತಿಯೊಬ್ಬ ಅರ್ಹ ವ್ಚಿಯೂ ತನ್ನ ಹೆಸರನ್ನು ಮತದಾರರ ಪಟ್ಟಯಲ್ಲಿ ಸೇರ್ಪಡೆಗೊಳಿಸಬೇಕು ಅಲ್ಲದೆ ತಮ್ಮ ಸುತ್ತಮುತ್ತಲಿನ ಅರ್ಹ ವ್ಯಕ್ತಿಗಳ ಹೆಸರು ಮತದಾರರ ಪಟ್ಟಯಲ್ಲಿ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕಾರ್ಯಕರ್ತರಿಗೆ ಕರೆ ನೀಡಿದರು ಸರ್ಕಾರದ ಎಲ್ಲಾ ಯೋಜನೆಗಳು ಅರ್ಹ ವ್ಯಕ್ತಿಯನ್ನು ತಲುಪಲು ಅದರಲ್ಲೂ ಪ್ರಮುಖವಾಗಿ ಬಡವರಿಗೆ ತಲುಪಿಸುವ ಬಗ್ಗೆ ಕಾರ್ಯಕರ್ತರು ಜವಾಬ್ದಾರಿ ಹೊಂದಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಬಹುವರ್ಗೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಬಿಮ್ಟೆಕ್ ಸದಸ್ಯ ರಾಷ್ಷಗಳ ಪ್ರಮಾಣಿಕ ಅಭಿವೃದ್ದಿಗೆ ಭಾರತ ಬದ್ದವಾಗಿರುವುದಾಗಿ ವಿದೇಶಾಂಗ ವ್ಯವಹಾರಗಳ ಸಹಾಯಕ ಸಚಿವ ಜನರಲ್ ವಿ

ನೇಪಾಳದ ವಿದೇತಾಂಗ ವ್ಯವಹಾರಗಳ ಸಚಿವ ಪ್ರದೀಪ್ಕುಮಾರ್ ಗವಲಿ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಬಿಮ್ಸ್ಟೆಕ್ ವಲಯದ ಇತಿಹಾಸ ಭೌಗೋಳಿಕ ಹಾಗೂ ವ್ಯಾಪ್ತಿ ಸಾಮರ್ಥ್ವದ ಬಗ್ಗೆ ವಿವರಿಸಿದರು

ಕೇರಳಕ್ಕೆ ಇಂದು ಕೇಂದ್ರದ ಉನ್ನತ ಮಟ್ಲದ ಸಮಿತಿ ಭೇಟಿ ನೀಡಿದ್ದು

ಕೇರಳದಲ್ಲಿ ಪ್ರವಾಹದಿಂದ ಹಾನಿಗೊಳಗಾದ ಬ್ಲಾಂಕ್ಗಳ ಎಲ್ಲಾ ಶಾಖೆಗಳು ಹಾಗೂ ಎಟಿಎಂಗಳನ್ನು ತೆರೆಯುವ ಮತ್ತು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು

ಎಲ್ಲಾ ವಿಮಾ ಕಂಪನಿಗಳು ಪ್ರವಾಹ ಸಂಬಂಧಿತ ವಿವಿಧ ಅಂತಿಮ ದಾವೆಗಳನ್ನು ನೀಡುವ ಕುರಿತಂತೆ ಪ್ರಕ್ರಿಯೆಗಳನ್ನು ನಡೆಸಿವೆ ಎಂದು ನಮ್ಮ ಆಕಾಶವಾಣಿ ಬಾತ್ಗಿದಾರರು ವರದಿ ಮಾಡಿದ್ದಾರೆ ಕೇರಳ ರಾಜ್ಯವನ್ನು ಮರುನಿರ್ಮಾಣ ಮಾಡಲು ಸರ್ಕಾರ ಶೀಘವೇ ಒಂದು ಕ್ರಿಯಾ ಯೋಜನೆಯನ್ನು ಹೊರ ತರಲಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದ್ಲಾರೆ ಪ್ರವಾಹ ನಂತರದ ಸ್ವಿತಿಯ ಬಗ್ಗೆ ಚರ್ಚಿಸಲು ಹಾಗೂ ಕ್ರಮ ಕೈಗೊಳ್ಳುವ ಬಗ್ಗೆ ಅಲ್ಲದೆ ್ರಿಯಾ ಯೋಜನೆಯನ್ನು ಅಂತಿಮಗೊಳಿಸುವ ಹಿನ್ನೆಲೆಯಲ್ಲಿ ನಾಳೆ ವಿಧಾನಸಭೆ ಅಧಿವೇಶನವನ್ನು ಕರೆಯಲಾಗಿದೆ ಎಂದು ಮುಖ್ಖಮಂತ್ರಿ ಪಿಣರಾಯಿ ವಿಜಯನ್ ತಿಳಿಸಿದ್ದಾರೆ

ಮೋದಿ ಸರ್ಕಾರದ ಸಾಮಾಜಿಕ ನ್ಯಾಯ ರಾಷ್ಷೀಯ ಭದ್ರತೆ ಮತ್ತು ಕಲ್ಲಾಣ ಕಾರ್ಯಕ್ರಮಗಳೇ ಮುಂಬರುವ ಚುನಾವಣೆಗಳಿಗೆ ಬಿಜೆಪಿಗೆ ಪ್ರಮುಖ ವಿಷಯಗಳಾಲಿವೆ ದಿನಪೂರ್ತಿ ದೆಹಲಿಯಲ್ಲಿ ನಿನ್ನೆ ನಡೆದ ಬಿಜೆಪಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದ ನಾನಾ ಕಾರ್ಯಕ್ರಮಗಳು ಮತ್ತು ಕಾಯ್ದೆಗಳ ಪಟ್ಟ ಮಾಡಿದರು ಸಮಾಜದ ಎಲ್ಲಾ ವರ್ಗಗಳ ಜನರಿಗೆ ಅದರಲ್ಲೂ ವಿಶೇಷವಾಗಿ ದಲಿತರು ಇತರೆ ಹಿಂದುಳದ ವರ್ಗಗಳು ಬಡವರು ಮತ್ತು ರೈತರ ಅಭ್ಯುದಯಕ್ನಾಗಿ ಕೇಂದ್ರ ಸರ್ಕಾರ ಹಲವಾರು ನಿರ್ಧಾರಗಳು ತೆಗೆದುಕೊಂಡಿದೆ ಮತ್ತು ಹಲವು ಶಾಸನಗಳನ್ನು ರೂಪಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಸಭೆಯ ನಂತರ ಸುದ್ದಿಗಾರರಿಗೆ ವಿವರ ಒದಗಿಸಿದ ಭತ್ತೀಸ್ಗಢ ಮುಖ್ಯಮಂತ್ರಿ ರಮಣ್ ಸಿಂಗ್ ಬಿಜೆಪಿ ನಾಯಕರು ಸಭೆಯಲ್ಲಿ ಲೋಕಸಭೆ ಚುನಾವಣೆಯನ್ನು ಪ್ರತಿ ರಾಜ್ಯದಲ್ಲೂ ಸಮರ್ಥವಾಗಿ ಎದುರಿಸುವ ಕುರಿತು ಚರ್ಚಿಸಿದರು ಎಂದರು ಮೂರು ರಾಜ್ಯಗಳಲ್ಲಿ ಬರಲಿರುವ ವಿಧಾನಸಭಾ ಚುನಾವಣೆಗೆ ಸಿದ್ದತೆ ನಡೆಸುವ ಕುರಿತಂತೆ ಸಮಾಲೋಚನೆ ನಡೆಯಿತು

ಮಧ್ಯಪ್ರದೇಶದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ತ್ತವಾಗಿ ನಡೆಸುವ ನಿಟ್ಟನಲ್ಲಿ ಚುನಾವಣಾ ಆಯೋಗವು ಇಂದು ಸಹ ಸಮಾಲೋಚನೆಯನ್ನು ಮುಂದುವರೆಸಲಿದೆ ಭದ್ರತೆ ಮತ್ತು ಚುನಾವಣೆ ನಿರ್ವಹಣೆ ಕುರಿತು ರಾಜ್ಯದ ಉನ್ನತ ಅಧಿಕಾರಿಗಳ ಜೊತೆ ಇಂದು ಆಯೋಗದ ಅಧಿಕಾರಿಗಳು ಚರ್ಚೆ ನಡೆಸಲಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತ ಓ ಪಿ ರಾವತ್ ಚುನಾವಣಾ ಆಯುಕ್ತರಾದ ಸುನಿಲ್ ಅರೋರ ಅಕೋಕ ಲಾವಸ ಮತ್ತು ಇತರೆ ಉನ್ನತ ಅಧಿಕಾರಿಗಳು ಬೋಪಾಲ್ನಲ್ಲಿ ನಿನ್ನೆ ನಾನಾ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದರು

ಈ ಸಂವಾದದ ವೇಳೆ ರಾಜಕೀಯ ಪಕ್ಷಗಳ ಮುಖಂಡರು ಸಲಹೆ ಸೂಚನೆ ನೀಡುವ ಜೊತೆಗೆ ದೂರುಗಳನ್ನು ಸಲ್ಲಿಸಿದರು

ಹತ ಕಮಾಂಡರ್ನನ್ನು ಇನ್ನು ಸ್ಪಷ್ಟವಾಗಿ ಗುರುತಿಸಲಾಗಲಿಲ್ಲ ಎಂದು ಸೇನಾ ಮೂಲಗಳು ತಿಳಿಸಿವೆ

ಗುಂಡಿನ ಕಾಳಗ ನಡೆದ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಶಸ್ತಾಸ್ತ ಹಾಗೂ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಭಾರತದ ವಿರುದ್ದ ಸಮರ ಸಾರಲು ಶಸ್ತಾಸ್ತ ತರಬೇತಿ ಕೊಡಿಸಲು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಯುವಕರನ್ನು ಕಳುಹಿಸುತ್ತಿದ್ದ ಆರೋಪದಲ್ಲಿ ಕಾರಾಗೃಹ ಶಿಕ್ಷೆಗೆ ಒಳಗಾಗಿದ್ದ ಆರೋಪಿಯೊಬ್ಬನ ಜೊತೆ ಆಕ್ರಮವಾಗಿ ಶಾಮೀಲಾಗಿದ್ದ ಜಮ್ಮ ಕಾಶ್ಮೀರದ ಕಾರಾಗೃಹ ಉಪ ಅಧೀಕ್ಷಕರೊಬ್ಬರನ್ನು ರಾಷ್ಟೀಯ ತನಿಖಾ ಸಂಸ್ಥೆ ಬಂಧಿಸಿದೆ ಜಮ್ಮವಿನ ಅಂಫಾಲ ಜೈಲಿನಲ್ಲಿ ಉಪ ಅಧೀಕ್ಷಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಫಿರೋಜ್ ಅಹ್ಮದ್ ಲೋನ್ ಹಾಗೂ ಆರೋಪಿ ಇಶಾಕ್ ಪಲ್ಲಾ ಅವರನ್ನು ಬಂಧಿಸಲಾಗಿದೆ ಎಂದು ಎನ್ಐಎ ದೆಹಲಿಯಲ್ಲಿ ನಿನ್ನೆ ಹೇಳಕೆ ನೀಡಿದೆ ಇಬ್ಬರು ಯುವಕರನ್ನು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಕಳುಹಿಸಲು ಆರೋಪಿ ಮತ್ತು ಜೈಲಿನ ಉಪ ಅಧೀಕ್ಷಕರು ಶಾಮೀಲಾಗಿದ್ದರು ಎಂದು ಎನ್ಐಎ ತಿಳಿಸಿದ್ದು

ಪ್ರತಿಭಾವಂತ ಮಹಿಳೆಯರು ಸಮಾಜದ ದುರ್ಬಲ ವರ್ಗಗಳು ಪರಿಶಿಷ್ನ ಜಾತಿ ಪರಿಶಿಷ್ನ ಪಂಗಡ ಹಾಗೂ ವಿಶೇಷಚೇತನರು ಮತ್ತು ಇತರರಲ್ಲಿ ಅರ್ಹರನ್ನು ಗುರುತಿಸಿ ಈ ಪ್ರತಿಷ್ಠಿತ ಗೌರವಕ್ಕೆ ಸಾರ್ವಜನಿಕರು ನಾಮ ನಿರ್ದೇಶನ ಮಾಡಬಹುದಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಮನವಿ ಮಾಡಿದೆ

ಈ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಹಾಗೂ ಎಲ್ಲಾ ಕ್ರೀಡಾಸಕ್ತರಿಗೆ ಶುಭಾಶಯ ಕೋರಿದ್ದಾರೆ ಇಂದು ಮೇಜರ್ ಧ್ಯಾನ್ ಚೆಂದ್ ಅವರ ಹುಟ್ನುಹಬ್ಲ ಕೇಂದ್ರ ಯುವ ಜನ ವ್ಲವಹಾರ ಮತ್ತು ಕ್ರೀಡಾ ಸಚಿವರಾದ ರಾಜ್ಜವರ್ಧನ ಸಿಂಗ್ ರಾಥೋಡ್ ಮೇಜರ್ ಧ್ವಾನ್ ಚೆಂದ್ ಅವರಿಗೆ ತಮ್ಮ ನಮನ ಸಲ್ಲಿಸಿದ್ದಾರೆ

ಭಾರತದ ಆಟಗಾರರ ಉತ್ತಮ ಪ್ರದರ್ಶನ ಮುಂದುವರೆದಿದ್ದು